ಎಸ್

ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಈ ಹಿಂದೆ ಖಾತೆ ಪಂಚಿಕೆಯನ್ನು ಇಂದಿಗೆ ನಿಗದಿ ಮಾಡಲಾಗಿತ್ತು ಆದರೆ ಇಂದು ಶನಿವಾರ ರಜಾ ದಿನವಾಗಿದ್ದರಿಂದ ಅದನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ ಎಂದರು ಉಳಿದ ಆರು ಖಾಲಿ ಇರುವ ಸಚಿವ ಖಾತೆಗಳನ್ನು ಭರ್ತಿ ಮಾಡುವ ಕುರಿತು ಚರ್ಚಿಸಲು ಈ ಕುರಿತು ಸದ್ಯದಲ್ಲೇ ದೆಹಲಿಗೆ ಭೇಟಿ ನೀಡುವ ಯಾವುದೇ ಆಲೋಚನೆ ಇಲ್ಲ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್ ಅನುಭವ ಹಾಗೂ ಕಾರ್ಯವೈಖರಿ ಆಧಾರದ ಮೇಲೆ ನೂತನ ಸಚಿವರುಗಳಗೆ ಮುಖ್ಯಮಂತ್ರಿ ಖಾತೆ ಹಂಚಿಕೆ ಮಾಡಲಿದ್ದಾರೆ ಖಾತೆಗಾಗಿ ಯಾರೂ ಬೇಡಿಕೆ ಇಟ್ಟಿಲ್ಲ ಜನರ ಮೆಚ್ಚುಗೆ ಪಡೆಯುವಂತೆ ಕಾರ್ಯ ನಿರ್ವಹಿಸುವುದೇ ಸರ್ಕಾರದ ಧ್ಯೇಯ ಎಂದರು

ರೈಲು ಬೋಗಿ ಉತ್ಪಾದನೆಯಲ್ಲಿ ಸುಧಾರಣೆಯಾಗಿದ್ದು ಶ್ರೀಲಂಕಾ ಬಾಂಗ್ಲಾದೇಶ ಮತ್ತು ಆಸ್ಟೇಲಿಯಾ ದೇಶಗಳಿಗೆ ಇದನ್ನು ರಫ್ತು ಮಾಡುವ ಆಲೋಜನೆಯಿದೆ ಮಣೆ ಮೀರಜ್ ಲೋಂಡಾ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ನಡುವಿನ ಪಳಿಗಳ ವಿದ್ಯುದೀಕರಣ ಪೂರ್ಣಗೊಂಡಿದ್ದು ಜೋಡಿ ಮಾರ್ಗ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು

ಕೇಂದ್ರ ಸರ್ಕಾರ ನಗರಕ್ಕೆ ಸಬ್ ಅರ್ಬನ್ ರೈಲು ಮಂಜೂರು ಮಾಡಿದ್ದು ಇದರ ಅನುಷ್ಠಾನದಿಂದ ವಾಪನ ದಟ್ಟಣೆ ಸಮಸ್ಕೆ ನಿವಾರಣೆಯಾಗಲಿದೆ ಎಂದು ಮುಖ್ಯಮಂತ್ರಿ ಬಿ

ಕೇಂದ್ರ ಸರ್ಕಾರ ಮಂಜೂರು ಮಾಡಿರುವ ಸಬ್ ಅರ್ಬನ್ ರೈಲು ಯೋಜನೆಯನ್ನು ಮುಂದಿನ ಮೂರು ವರ್ಷಗಳೊಳಗೆ ಪೂರ್ಣಗೊಳಿಸಲಾಗುವುದು

ಜನಸಾಮಾನ್ಯರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಸಲುವಾಗಿ ಅಗತ್ಯ ಉಪಕರಣಗಳಿರುವ ಆರು ಅಂಬ್ಯುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಪೌರ ಕಾರ್ಮಿಕರ ಹಿತದ್ಯಷ್ಟಿಯಿಂದ ಕಸ ಗುಡಿಸುವ ಯಂತ್ರಗಳ ಬಳಕೆಗೆ ಮಹಾನಗರ ಪಾಲಿಕೆ ಮುಂದಾಗಿದೆ ಎಲ್ಲೆಂದರಲ್ಲಿ ಕಸ ಐಸಾಡುವ ಸಾರ್ವಜನಿಕರ ವಿರುದ್ಧ ತ್ರಮ ಕೈಗೊಂಡು ದಂಡ ವಿಧಿಸುವ ಸಲುವಾಗಿ ವಾರ್ಡ್ ಮಾರ್ಷಲ್ಗಳ ಪಡೆ ರೂಪಿಸಲಾಗಿದೆ ಎಂದರು ಬೆಂಗಳೂರು ಮಹಾನಗರ ಪಾಲಿಕೆ ಜನರ ಸಮಸ್ಕೆಗಳಿಗೆ ಉತ್ತಮವಾಗಿ ಸ್ಪಂದಿಸುತ್ತಿದ್ದು ಅದರ ಸಮಾಜಮುಖಿ ಕಾರ್ಯಗಳು ಶ್ವಾಘನೀಯ ಎಂದು ಮುಖ್ಯಮಂತ್ರಿ ಹೇಳಿದರು

ಅಪರಾಧ ಪ್ರಕರಣಗಳಲ್ಲಿ ಆರೋಪ ಎದುರಿಸುತ್ತಿರುವ ಅಪಾಪ್ತರು ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ಕುರಿತು ನ್ಯಾಯಾಧೀಶರು ಪಾಗು ನ್ಯಾಯಿಕ ಅಧಿಕಾರಿಗಳು ಸಂವೇದನಾಶೀಲರಾಗಿ ವರ್ತಿಸಲು ಅನುಕೂಲವಾಗುವಂತಹ ದೇಶದ ಮೊಟ್ಟಮೊದಲ ತರಬೇತಿ ಕೈಪಿಡಿಯನ್ನು ಸರ್ವೋಚ್ಚ ನ್ಕಾಯಾಲಯದ ಬಾಲಕರ ನ್ಕಾಯ ಸಮಿತಿಯ ಆಧ್ವಕ್ಷ ನ್ಕಾಯಮೂರ್ತಿ ದೀಪಕ್ ಗುಪ್ತಾ ಇಂದು ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿದರು ಮಾನಸಿಕ ಆರೋಗ್ಯ ಸಂತೋಧನಾ ಕೇಂದ್ರ ನಿಮ್ವಾನ್ಸ್ ನೆರವಿನೊಂದಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಪಾಗೂ ನ್ಯಾಯಾಂಗ ಅಕಾಡಮಿ ಈ ತರಬೇತಿ ಕೈಪಿಡಿಯನ್ನು ಹೊರತಂದಿದೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಅಪರಾಧ ಪ್ರಕರಣಗಳಲ್ಲಿ ಆರೋಪ ಎದುರಿಸುತ್ತಿರುವ ಅಪಾಪ್ತರು ಹಾಗೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಮಾನಸಿಕ ಸ್ಥಿತಿ ಸಾಮಾಜಿಕ ಕಳಕಳಿ ಹಾಗೂ ವಿಚಾರಣೆ ವೇಳೆ ಬೆಳೆಸಿಕೊಳ್ಳಬೇಕಾದ ಸಂವೇದನೆ ಕುರಿತು ಕೈಪಿಡಿ ನ್ಯಾಯಾಧೀಶರಿಗೆ ಮತ್ತು ನ್ಯಾಯಿಕ ಅಧಿಕಾರಿಗಳಿಗೆ ದಾರಿದೀಪವಾಗಲಿದೆ ಎಂದು ತಿಳಿಸಿದರು

ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಇನ್ನೂ ಮೂವರು ಅಸುನೀಗಿದ್ದಾರೆ ಗಾಯಗೊಂಡವರಿಗೆ ಇಟಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ಇವರಲ್ಲಿ ಬಹುತೇಕ ಕಾರ್ಮಿಕರು ಬೋಗೂರು ಗ್ರಾಮಸ್ಥರು ಎಂದು ನಮ್ಮ ಬೆಳಗಾವಿ ಪ್ರತಿನಿಧಿ ಡಾ

ದೊಡ್ಡಮನಿ ವರದಿ ಮಾಡಿದ್ದಾರೆ ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾ ಅರಕಲಗೂಡು ಸೂರ್ಯಪ್ರಕಾಶ್ ಇಂದು ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ

ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಡಾ ಸೂರ್ಯ ಪ್ರಕಾಶ್ ಪ್ರಸಾರ ಭಾರತಿಯಲ್ಲಿ ವ್ಯಕ್ತಿಪರತೆಯನ್ನು ತಂದಿದ್ದಾರೆ ದೂರದರ್ಶನ ಹಾಗೂ ಆಕಾಶವಾಣಿಯ ನೂತನ ತಂತ್ರಜ್ಞಾನಗಳನ್ನು ಪರಿಚಯಿಸಿದ್ದಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಡಾ ಸೂರ್ಯಪ್ರಕಾಶ್ ಪ್ರಸಾರ ಭಾರತಿಗೆ ಉತ್ತಮ ಸೇವೆ ನೀಡಿದ್ದಾರೆ ಎಂದರು

ಅರಕಲಗೂಡು ಸೂರ್ಯಪ್ರಕಾಶ್ ಮಾತನಾಡಿ ಪ್ರಸಾರ ಭಾರತಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿದೆ ಎಂದರು ದೆಪಲಿಯ ಪ್ರಸಾರ ಭಾರತಿ ಕಚೇರಿಯಲ್ಲೂ ಬೀಳ್ಳೊಡುಗೆ ಸಮಾರಂಭ ಆಯೋಜಿಸಲಾಗಿದ್ದು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪತಿ ಉಪಶ್ಥಿತರಿದ್ದರು